ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದಿಂದ ಆನ್ಲೈನ್ ವಿಷಯದ ನಿರ್ಬಂಧದ ಬಗ್ಗೆ ಸಂಬಂಧಿಸಿದ ಎಲ್ಲರೊಡನೆ ವಿಸ್ತತ ಸಂಭಾವ್ಲ ಮಾತುಕತೆಗೆ ಉತ್ತೇಜನ

ಹೆಡ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಚೈನಾದ ಅಧ್ಯಕ್ಷ ಕ್ಷಿ ಜಿನ್ಪಿಂಗ್ ಅವರು ಭಾರತ ಮತ್ತು ಚೈನಾ ನಡುವಿನ ಅನೌಪಚಾರಿಕ ಶೃಂಗಸಭೆಯ ಎರಡನೇ ದಿನವಾದ ಇಂದು ತಮ್ಮ ಮುಖಾಮುಖಿ ಮಾತುಕತೆಯನ್ನು ಮುಂದುವರಿಸಲಿದ್ದಾರೆ

ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಧ್ವಕ್ಷ ಕ್ಷಿ ಜಿನ್ಒಂಗ್ ಅವರು ಅಹ್ಲಾದಕರ ವಾತಾವರಣ ಮತ್ತು ಸಾಂಸ್ಟ್ರತಿಕ ಕಾರ್ಯಕ್ರಮಗಳ ನಡುವೆ ಉತ್ತಮ ಪಲಪ್ರದ ಮಾತುಕತೆ ನಡೆಸಿದರು ದೇವಾಲಯದ ಪ್ರಾಂಗಣದಲ್ಲಿ ವ್ಚೆಭವಯುತ ಔತಣಕೂಟದಲ್ಲಿ ಭಾಗಿಯಾಗಿದ್ದರು ಉಭಯ ನಾಯಕರ ನಡುವಿನ ಮಾತುಕತೆ ಔತಣಕೂಟ ಸಭೆ ನಿಗದಿಗಿಂತ ಹೆಚ್ಚು ಹೊತ್ತು ಅಂದರೆ ಸುಮಾರು ಎರಡೂವರೆ ಗಂಟೆಗಳ ಕಾಲ ನಡೆಯಿತು ಎಂದು ವಿದೇಶಾಂಗ ಕಾರ್ತದರ್ತಿ ವಿಜಯ್ ಗೋಖಲೆ ತಿಳಿಸಿದ್ದಾರೆ ಅನೌಪಚಾರಿಕ ವೇದಿಕೆಯಲ್ಲಿ ಉಭಯ ನಾಯಕರು ಸುಮಾರು ಐದು ಗಂಟೆಗಳ ಕಾಲ ಗುಣಮಟ್ಟದ ಸಮಯವನ್ನು ಒಟ್ಟಾಗಿ ಕಳೆದರುತಮ್ಮ ತಮ್ಮ ರಾಷ್ಟಗಳ ದೂರದೃಷ್ಷಿ ಸರ್ಕಾರಗಳ ಆದ್ಯತೆಗಳು ಮತ್ತು ಅವುಗಳನ್ನು ಸಾಧಿಸುವ ಬಗ್ಗೆ ಚರ್ಚೆ ನಡೆಸಿದರು ಎಂದು ವಿಜಯ್ ಗೋಖಲೆ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಎರಡೂ ದೇಶಗಳ ಆರ್ಥಿಕ ಅಭಿವೃದ್ದಿಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಜತೆಯಾಗಿ ಕೆಲಸ ಮಾಡಲು ಅಧ್ಯಕ್ಷ ಕ್ಲಿ ಜಿನ್ಪಿಂಗ್ ಒಪ್ಪಿದ್ದಾರೆ ದ್ವೀಪಕ್ಷೀಯ ವ್ಯಾಪಾರ ಪ್ರಮಾಣ ಹೆಚ್ಚಳ ಮತ್ತು ವ್ಯಾಪಾರ ಮೌಲ್ಯದ ಬಗ್ಗೆ ಉಭಯ ನಾಯಕರು ಚರ್ಚೆ ನಡೆಸಿದರು ಭಯೋತ್ಪದನೆ ಕುರಿತಂತೆ ಉಭಯ ನಾಯಕರು ಭಾರತ ಮತ್ತು ಚೈನಾದಷ್ಟೇ ದೊಡ್ಡ ಸಂಕೀರ್ಣ ಹಾಗೂ ವ್ಯೆವಿದ್ಯಯ ರಾಷ್ಪಗಳಲ್ಲಿ ಇದು ನೈಜ ಸಮಸ್ಥೆಯಾಗಿ ಕಾಡುತ್ತಿದೆ ಎಂದು ಹೇಳಿದರು ಭಯೋತ್ವಾದನೆ ಎರಡೂ ದೇಶಗಳಲ್ಲಿರುವ ಬಹುಸಂಸ್ಕೃತಿಯ ಎಳೆಗೆ ತೊಂದರೆ ಆಗದಂತೆ ನೋಡಿಕೊಳ್ಟಬೇಕು ಎಂದು ನಾಯಕರು ಒಪ್ಪಿದರು ಇದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷ ಕ್ಷಿ ಜಿನ್ಒಂಗ್ ಅವರನ್ನು ಐತಿಹಾಸಿಕ ಮಹಾಬಲಿಪುರಂ ದೇವಾಲಯದ ಪ್ರಾಂಗಣದೊಳಗೆ ಸುತ್ತಾಡಿಸಿ ದೇಗುಲದ ಇತಿಹಾಸ ಸಂಸ್ಕತಿಯನ್ನು ವಿವರಿಸಿದರು ಇದು ಅವರಿಬ್ಬರ ನಡುವಿನ ವೈಯಕ್ತಿಕ ಆತ್ಮೀಯತೆಯನ್ನು ತೋರುತ್ತಿತ್ತು ಭಾರತ ಮತ್ತು ಚ್ಟೆನಾದ ಘುಜಿಯನ್ ಪ್ರಾಂತ್ಯದ ನಡುವೆ ಬೌದ್ದ ಧರ್ಮ ಮತ್ತು ತಮಿಳು ಸಂಬಂಧಗಳು ಹಾಗೂ ದೀರ್ಘ ಇತಿಹಾಸದ ಬಗ್ಗೆ ಸಮಾಲೋಚಿಸಿದರು ಅದಕ್ಕೂ ಮುನ್ನ ವಿಶೇಷ ವಿಮಾನದಲ್ಲಿ ಚೆನ್ನೈಗೆ ಬಂದಿಳಿದ ಅಧ್ಯಕ್ಷ ಕ್ಷಿ ಜಿನ್ಪಿಂಗ್ ಅವರಿಗೆ ಅದ್ದೂರಿ ಸ್ವಾಗತ ನೀಡಲಾಯಿತು ಅದ್ದೂರಿ ಸ್ವಾಗತ ಮತ್ತು ಇತರ ವ್ಯವಸ್ಥೆಗಳಿಗಗಿ ಅಧ್ಯಕ್ಷರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದಗಳನ್ನು ಹೇಳಿದರು

ಅದರಲ್ಲಿ ಕಾರ್ಪರೇಟ್ ಸಂಸ್ಥೆಗಳು ಹಣಕಾಸು ಸಂಸ್ಥೆಗಳು ಹಿಂದೂ ಅವಿಭಜಿತ ಕುಟುಂಬಗಳು ಮತ್ತು ವೈಯಕ್ತಿಕ ವ್ಯಕ್ತಿಗಳ ಆದಾಯವೂ ಸೇರಿವೆ

ಜಮ್ಮ ಕಾಶ್ಮೀರ ವಿಷಯದ ಬಗ್ಗೆ ಕಾಂಗ್ರೆಸ್ ಪಕ್ಷದ ಬ್ರಿಟನ್ ಫಟಕ ಮತ್ತು ಲೇಬರ್ ಪಾರ್ಟಿಯ ನಾಯಕರು ಚರ್ಚೆ ಮಾಡಿರುವುದನ್ನು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಸ್ಮತಿ ಇರಾನಿ ಖಂಡಿಸಿದ್ದಾರೆ ಮುಂಬೈನಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಅವರು ದೇಶಕ್ಕೆ ಏಕೆ ಕೆಟ್ಟ ಹೆಸರು ತರಲು ಪ್ರಯತ್ನಿಸಲಾಗುತ್ತಿದೆ ಎಂಬ ಬಗ್ಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಿವರಣೆ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ ಮಹಾರಾಷ್ಟ ವಿಧಾನಸಭಾ ಚುನಾವಣೆಯಲ್ಲಿ ಅಲ್ಲಿನ ಜನರು ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಅವರು ಹೇಳಿದರು ಜನರಿಗೆ ಅನಿರ್ಬಂಧಿತ ವಿದ್ಯುತ್ ಪೂರೈಕೆ ಮಾಡುವ ಮೂಲಕ ಇಂಧನ ವಲಯವನ್ನು ಸುಸ್ಕಿರಗೊಳಿಸದಿದ್ದರೆ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟವಾಗುವುದಿಲ್ಲವೆಂದು ಕೇಂದ್ರ ಸಚಿವ ಆರ್ಕೆ ಸಿಂಗ್ ಹೇಳಿದ್ದಾರೆ

ಹೆಡ್ ಆನ್ಲೈನ್ನಲ್ಲಿನ ವಿಷಯದ ನಿರ್ಬಂಧದ ಬಗ್ಗೆ ಸಂಬಂಧಿಸಿದ ಎಲ್ಲರೊಡನೆ ವಿಸ್ತತ ಸಂಭಾವ್ಯ ಮಾತುಕತೆಯನ್ನು ಉತ್ತೇಜಿಸಲಾಗುತ್ತಿದೆ ಎಂದು ವಾರ್ತಾ ಮತ್ತು ಪ್ರಸಾರ ಕಾರ್ಯದರ್ಶಿ ಅಮಿತ್ ಖರೆ ತಿಳಿಸಿದ್ದಾರೆ ಯಾವುದೇ ನಿಯಮಗಳು ಅದರಲ್ಲೂ ಸ್ವಯಂ ನಿಯಂತ್ರಣ ಮತ್ತು ಆನ್ಲೈನ್ ಕ್ಲುರೇಟೆಡ್ ವಿಷಯಗಳನ್ನು ನಿರ್ಬಂಧಿಸುವ ಕ್ರಮಗಳನ್ನು ಜಾರಿಗೊಳಿಸಬೇಕಾಗಿದೆ ಅದನ್ನು ಸುಲಭವಾಗಿ ಅನುಷ್ಠಾನಗೊಳಿಸಬೇಕು ಎಂದರು

ಕಾರ್ಯಕ್ರಮದಲ್ಲಿ ಮಾತನಾಡಿದ ಚಲನಚಿತ್ರ ಪ್ರಮಾಣೀಕರಣ ಮೇಲ್ಜನವಿ ಪ್ರಾಧಿಕಾರದ ಅಧ್ವಕ್ಷ ನಿವೃತ್ತ ನ್ಞಾಯಮೂರ್ತಿ ಮನ್ಮೋಹನ್ ಸರಿನ್ ಉದ್ಯಮದವರು ಸ್ವಯಂ ನಿಯಂತ್ರಣದ ಬಗ್ಗೆ ತಮಗೆ ತಾವೇ ನಿರ್ದಾರವನ್ನು ಕೈಗೊಳ್ಳಬೇಕು ಎಂದರು ಮೂರು ದಿನಗಳ ರಾಜ್ಯ ಪ್ರವಾಸದಲ್ಲಿರುವ ರಾಷ್ಷಪತಿ ರಾಮನಾಥ್ ಕೋವಿಂದ್ ಅವರು ನಿನ್ನೆ ರಾತ್ರಿ ಬೆಂಗಳೂರಿಗೆ ಆಗಮಿಸಿದ್ದಾರೆ ಅವರು ಇಂದು ಬೆಳಗ್ಗೆ ರಾಜಭವನದಲ್ಲಿ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಹಾಗೂ ಇತರ ನ್ಯಾಯಮೂರ್ತಿಗಳ ಜೊತೆ ಉಪಹಾರ ಕೂಟ ನಡೆಸಲಿದ್ದಾರೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು ರಾಷ್ಟಪತಿಗಳನ್ನು ಭೇಟಿ ಮಾಡಲಿದ್ದಾರೆ ಬಳಿಕ ರಾಷ್ಷಪತಿಗಳು ಕೇಂದ್ರದ ಮಾಜಿ ಸಚಿವ ದಿವಂಗತ ಎಚ್

ಅನಂತಕುಮಾರ್ ನಿವಾಸಕ್ಕೆ ಭೇಟಿ ನೀಡುವರು ನಂತರ ಅವರು ಆನೇಕಲ್ ತಾಲೂಕಿನ ಜಿಗಣಿಯಲ್ಲಿರುವ ಯೋಗ ಅನುಸಂಧಾನ ಸಂಸ್ಥಾನ ಎಸ್ ವ್ಯಾಸ ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡಿ ಬಳಿಕ ಅಹಮದಾಬಾದ್ಗೆ ಪ್ರಯಾಣ ಬೆಳೆಸಲಿದ್ದಾರೆ ಹರಿಯಾಣದಲ್ಲಿ ವಿಧಾನಸಭಾ ಚುನಾವಣಾ ಪ್ರಚಾರ ಮತ್ತಷ್ಟು ಚುರುಕಾಗಿದೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ನಿನ್ನೆ ಕಲ್ಲ ಜಿಂದ್ ನಾರಾಯಣ್ ಫಡ್ ಮತ್ತು ಸೋನಿಪತ್ಗಳಲ್ಲಿ ಚುನಾವಣಾ ರ್ಖಾಲಿಗಳನ್ನು ಉದ್ದೇತಿಸಿ ಮಾತನಾಡಿದರು ಕಲ್ಕಾದಲ್ಲಿ ನಡೆದ ರ್್ಯಾಲಿಯಲ್ಲಿ ಅವರು ಬಿಜೆಪಿ ಸಕಾರಾತ್ಮಕ ರೀತಿಯಲ್ಲಿ ಚುನಾವಣೆಯನ್ನು ಎದುರಿಸುತ್ತಿದೆ ಆದರೆ ಕಾಂಗ್ರೆಸ್ ತನ್ನ ಅಸ್ತಿತ್ವ ಕಳೆದುಕೊಂಡು ನಕರಾತ್ಮಕ ಸ್ವಿತಿಯಲ್ಲಿದೆ ಎಂದು ಹೇಳಿದರು ರಾರ್ಬಟ್ ವಾದ್ರಾ ಅವರಿಗೆ ಹಿಂದಿನ ಪರಿಯಾಣ ಸರ್ಕಾರ ಭೂಮಿಯನ್ನು ಮಾರಾಟ ಮಾಡಿತ್ತು ಎಂದು ಟೀಕಿಸಿದರು ಭೂಷೇಂದ್ರ ಸಿಂಗ್ ಕೂಡ ಆಡಳತದಲ್ಲಿ ಕಾಂಗ್ರೆಸ್ ಭೂ ಹಗರಣಗಳನ್ನು ನಡೆಸಿತು ಎಂದು ಅವರು ಆರೋಪಿಸಿದರು ಬಿಜೆಪಿ ಸರ್ಕಾರ ಹರಿಯಾಣ ರಾಜ್ಯದಲ್ಲಿ ಯಾವುದೇ ಕೆಲಸ ಮಾಡಿಲ್ಲ ಎಂದು ಕಾಂಗ್ರೆಸ್ ಬಿಜೆಪಿಯನ್ನು ಟೀಕಿಸುತ್ತಿದೆ

ಅವರಿಬ್ಬರು ತಮ್ಮ ತಂದೆಯನ್ನು ಭೇಟಿ ಮಾಡಲು ಅನುಮತಿ ಕೋರಿದ್ದರು

ದೆಹಲಿಯಿಂದ ಬೆಳಗ್ಗೆ ಆಗಮಿಸಿದ ಇಬ್ಬರು ಪುತ್ರರು ನೇರವಾಗಿ ತಂದೆಯನ್ನು ಬಂಧನದಲ್ಲಿಟ್ಟರುವ ಕೇಂದ್ರಕ್ಕೆ ಭೇಟಿ ನೀಡಿದ್ದರು ಎಂದು ಮೂಲಗಳು ತಿಳಿಸಿವೆ

ಅವರು ಆಸ್ವೇಲಿಯಾದ ರಿಕ್ಕಿ ಪಾಂಟಿಂಗ್ ಟೆಸ್ಟ್ನಲ್ಲಿ ಅತಿ ಹೆಚ್ಚು ಶತಕ ಗಳಿಸಿದ ದಾಖಲೆಯನ್ನು ಸಮಗೊಳಿಸಿದರು